ಸಿದ್ದೇಶ್ವರ್ ವಿಧಾನಪರಿಷತ್ನ ಒಂದು ದಿನದ ಕಲಾಪದಲ್ಲಿಂದು ಸಭಾಪತಿ ಚುನಾವಣೆಗೆ ಸಂಬಂಧಪಟ್ಟಂತೆ ಆದಳಿತ ಬಿಜೆಪಿ ಹಾಗೂ ಪ್ರತಿಪಕ್ಷ ಕಾಂಗ್ರೆಸ್ ನಡುವೆ ಸಂಘರ್ಷಮಯ ವಾತಾವರಣ ನಿರ್ಮಾಣವಾಗಿ ಭಾರೀ ಕೋಲಾಹಲ ಸೃಷ್ಟಿಸಿತು ಕಲಾಪ ಆರಂಭಕ್ಕೂ ಮುನ್ನ ಜೆಡಿಎಸ್ ಉಪಸಭಾಪತಿ ಎಸ್

ಧರ್ಮೇಗೌಡ ಅವರು ಸಭಾಪತಿ ಪೀಠದ ಮೇಲೆ ಕುಳಿತುಕೊಂಡಿದ್ದರು ಇದನ್ನು ಕಾಂಗ್ರೆಸ್ ಸದಸ್ಯ ಬಿ

ಹರಿಪ್ರಸಾದ್ ಪ್ರಶ್ನಿಸಿ ಆಕ್ಷೇಪ ವ್ಯಕ್ತಪಡಿಸಿದರು ಪೀಠದ ಹಿಂದಿರುವ ಬಾಗಿಲ ಮೂಲಕ ಸಭಾಪತಿ ಪ್ರತಾಪ್ ಚಂದ್ರಶೆಟ್ಟಿ ಒಳಬರದಂತೆ ಬಿಜೆಪಿ ಸದಸ್ಯರು ಬಾಗಿಲನ್ನು ಬಂದ್ ಮಾಡಿದರು ಮಾರ್ಷಲ್ ಅವರು ಬಾಗಿಲು ತೆಗೆಯಲು ಪ್ರಯತ್ನಿಸಿದರು ಇದಕ್ಕೆ ಬಿಜೆಪಿ ಸದಸ್ಯರು ಅವಕಾಶ ನೀಡದೆ ಅಡ್ಡಿಪಡಿಸಿದರು ಕಾಂಗ್ರೆಸ್ನ ನಜೀರ್ ಅಹಮ್ಮದ್ ಮತ್ತಿತರರು ಬಾಗಿಲು ತೆಗೆಸುವ ಪ್ರಯತ್ನ ಮಾಡಿದರು ಅದು ಆಗಲಿಲ್ಲ ಸಭಾಪತಿಯವರು ಒಳಬರಲು ಸಾಧ್ಯವಾಗಿಲ್ಲ ಈ ವೇಳಿ ಸಭಾಪತಿ ಪೀಠದ ಬಳಿ ಕಾಂಗ್ರೆಸ್ ಸದಸ್ಯರು ಧಾವಿಸಿ ಉಪಸಭಾಪತಿ ಧರ್ಮೇಗೌಡ ಅವರನ್ನು ಬಲವಂತವಾಗಿ ಎಳೆದು ಕೆಳಗೆ ತಳ್ಳಿದರು ಈ ವೇಳೆ ಬಿಜೆಪಿ ಜೆಡಿಎಸ್ ಹಾಗೂ ಕಾಂಗ್ರೆಸ್ ಸದಸ್ಯರ ನಡುವೆ ತಳ್ಳಾಟ ನಡೆದು ಮಾರ್ಷಲ್ಗಳು ಒಳಬಂದು ರಕ್ಷಣೆ ಮಾಡಬೇಕಾಯಿತು ಸಭಾಪತಿ ಪೀಠದಿಂದ ಧರ್ಮೇಗೌಡ ಅವರನ್ನು ಇಳಿಸಲು ಕಾಂಗ್ರೆಸಿಗರು ಪ್ರಯತ್ನ ಪಡುತ್ತಿದ್ದರೆ ಅದನ್ನು ತಡೆಯಲು ಬಿಜೆಪಿ ಸದಸ್ಯರು ಹರಸಾಹಸಪಟ್ಟರು ಧರ್ಮೇಗೌಡ ಅವರನ್ನು ಎಳೆದು ಹಾಕಿದ ಬಳಿಕ ಮತ್ತೊಬ್ಬ ಕಾಂಗ್ರೆಸ್ ಸದಸ್ಯರು ಕುಳಿತುಕೊಳ್ಳಲು ಹೋದರು ಅವರನ್ನು ಕಾಂಗ್ರೆಸ್ನ ನಾರಾಯಣಸ್ವಾಮಿ ಕೆಳಗೆ ತಳ್ಳಿ ತಾವು ಕುಳಿತುಕೊಳ್ಳಲು ಹೋದರು ಬಿಜೆಪಿ ಸದಸ್ಯರು ಅವರನ್ನೂ ಬಲವಂತವಾಗಿ ಕೆಳಗೆ ಎಳೆದು ಹಾಕಿದರು ಎಳೆದಾಟ ನೂಕಾಟ ಪರಸ್ಪರ ಕೈ ಮಿಲಾಯಿಸುವಂತಹ ಘಟನೆಗಳಿಗೆ ಇದೀ ಸದನವೇ ಸಾಕ್ವಿಯಾಯಿತು ಮಾರ್ಷಲ್ಗಳು ಕೂಡ ಅಸಹಾಯಕತೆಯಲ್ಲಿ ನಿಂತು ನೋಡುವಂತಹ ಪರಿಸ್ಥಿತಿ ನಿರ್ಮಾಣವಾಯಿತು ಗಲಾಟೆ ಗದ್ದಲ ಕೋಲಾಹಲದ ನಡುವೆ ಯಾರು ಸದನವನ್ನು ನಿಯಂತ್ರಿಸಬೇಕು ಯಾರು ಕಲಾಪದ ಅಧ್ಯಕ್ಷತೆ ವಹಿಸಬೇಕು ಎಂಬುದೇ ಸ್ಪಷ್ಟವಾಗದೆ ಗೊಂದಲದ ಪರಿಸ್ಥಿತಿ ನಿರ್ಮಾಣವಾಯಿತು ಆರಂಭದಲ್ಲಿ ಜೆಡಿಎಸ್ ಹಿರಿಯ ಸದಸ್ಯ ಬಸವರಾಜ ಹೊರಟ್ಟಿ ಮಧ್ಯ ಪ್ರವೇಶಿಸಿ ಎಲ್ಲರನ್ನೂ ಸಮಾಧಾನಪಡಿಸುವ ಪ್ರಯತ್ನ ಮಾಡಿದರು ಸಭಾಪತಿ ಪೀಠದ ಬಳಿ ಆಸುಪಾಸಿನಲ್ಲಿ ನಿಂತಿದ್ದ ಕಾಂಗ್ರೆಸ್ ಜೆಡಿಎಸ್ ಮತ್ತು ಬಿಜೆಪಿ ಸದಸ್ಯರನ್ನು ಸಮಾಧಾನಪಡಿಸಿ ಕೆಳಗೆ ಕಳುಹಿಸುವ ಪ್ರಯತ್ನ ಮಾಡಿದರು ಆದರೆ ಅದು ಸಾಧ್ಯವಾಗಲಿಲ್ಲ ನಂತರ ಗದ್ದಲ ಜೋರಾಯಿತು ಉಪಮುಖ್ಯಮಂತ್ರಿ ಡಾ

ಅಶ್ವತ್ಹ ನಾರಾಯಣ್ ಮತ್ತಿತರರು ಹರಸಾಹಸ ಪಟ್ಟರೂ ಪರಿಸ್ಥಿತಿ ತಿಳಿಗೊಳ್ಳಲಿಲ್ಲ ಕೊರೊನಾ ಸೋಂಕಿನಿಂದ ರಕ್ಷಣೆ ಪಡೆಯುವ ಸಲುವಾಗಿ ಸಭಾವತಿ ಪೀಠದ ಮುಂದೆ ಹಾಕಲಾಗಿದ್ದ ಪಾರದರ್ಶಕ ಫೈಬರ್ ಗ್ಲಾಸ್ ಅನ್ನೂ ಕೂಡ ಸದಸ್ಯರು ಕಿತ್ತೊಗೆದರು ಪರಸ್ವರ ಮಾತಿನ ಚಕಮಕಿ ತಳ್ಳಾಟ ನೂಕಾಟ ಬಲ ಪ್ರಯೋಗಗಳು ಕಲಾಪವನ್ನು ಅಸ್ತವ್ಯಸ್ತಗೊಳಿಸಿತು ನಂತರ ಪೀಠದಲ್ಲಿ ಕಾಂಗ್ರೆಸ್ ಸದಸ್ಯ ಚಂದ್ರಶೇಖರ್ ಪಾಟೀಲ್ ಕುಳಿತಿದ್ದರು ಅದಕ್ಕೆ ಬಿಜೆಪಿ ಸದಸ್ಯರು ಆಕ್ಷೇಪ ವ್ಯಕ್ತಪಡಿಸಿ ಸಭಾಪತಿ ಅವರ ಪ್ಯಾನಲ್ನಲ್ಲಿ ಇಲ್ಲದ ಸದಸ್ಯರು ಪೀಠದಲ್ಲಿ ಕೂರಲು ಅವಕಾಶವಿಲ್ಲ ದಯವಿಟ್ಟು ಪೀಠ ತೆರವುಗೊಳಿಸಿ ಎಂದು ತೇಜಸ್ವಿನಿ ಗೌಡ ಮತ್ತಿತರ ಬಿಜೆಪಿ ಸದಸ್ಯರು ಒತ್ತಾಯಿಸಿದರು ಈ ನಡುವೆ ಒಳಗೆ ಬಂದ ಸಭಾಪತಿ ಪ್ರತಾಪ್ಚಂದ್ರಶೆಟ್ಟಿ ಕಲಾಪವನ್ನು ಅನಿರ್ದಿಷ್ಸಾವಧಿಗೆ ಮುಂದೂದಿರುವುದಾಗಿ ಘೋಷಿಸಿ ಸದನದಿಂದ ಹೊರ ನಡೆದರು

ಸುರೇಶ್ಕುಮಾರ್ ತಿಳಿಸಿದ್ದಾರೆ ಮಕ್ಕಳ ಶೈರ್ವಣಿಕ ಹಿತದ್ಬಷ್ಟಿಯಿಂದ ಹಾಗೂ ಕಡ್ಡಾಯ ಶಿಕ್ಷಣ ಕಾಯ್ದೆಯ ಆಶಯದಂತೆ ಮಕ್ಕಳನ್ನು ಮುಂದಿನ ತರಗತಿಗಳಿಗೆ ಮರು ದಾಖಲಾತಿ ಮಾಡುವುದು ಪೋಷಕರ ಕರ್ತವ್ಯವಾಗಿದ್ದು ಪೋಷಕರು ತಮ್ಮ ಮಕ್ಕಳನ್ನು ಶಾಲೆಗಳಿಗೆ ದಾಖಲು ಮಾಡಲು ಮುಂದಾಗಬೇಕು ಈ ನಿಟ್ಟಿನಲ್ಲಿ ಪೋಷಕರು ಶಿಕ್ಷಕರ ಸಭೆಯನ್ನು ನಡೆಸಲಾಗಿದೆ

ಎನ್ ರವೀಂದ್ರ ತಿಳಿಸಿದ್ದಾರೆ

ಸಿದ್ದೇಶ್ವರ ಹೇಳಿದ್ದಾರೆ ದಾವಣಗೆರೆಯಲ್ಲಿಂದು ನಾರು ಅಭಿವೃದ್ದಿ ಮಂಡಳಿ ವತಿಯಿಂದ ಆಯೋಜಿಸಿದ್ದ ವೆಬಿನಾರ್ನಲ್ಲಿ ವಲಯ ಮಟ್ಟದ ನಾರು ವಿಚಾರ ಸಂಕಿರಣವನ್ನು ಉದ್ವಾಟಿಸಿ ಮಾತನಾಡಿದ ಅವರು ನಾರು ಉದ್ಯಮವು ಕರಾವಳಿ ಭಾಗದಲ್ಲಿರುವ ಆರ್ಥಿಕ ದುರ್ಬಲ ವರ್ಗಕ್ಕೆ ಶಕ್ತಿ ತುಂಬಿದೆ ಮಹಿಳೆಯರನ್ನು ಸಬಲಗೊಳಿಸುವಲ್ಲಿ ನಾರು ಉದ್ಯಮ ಸಾಕಷ್ಟು ಕೊಡುಗೆಯನ್ನು ನೀಡಿದ್ದು ಕಡಿಮೆ ಬಂಡವಾಳದಲ್ಲಿ ಅತಿ ಹೆಚ್ಚು ಉದ್ಯೋಗ ದೊರಕಿಸಿಕೊಡುವ ಉದ್ಯಮ ಇದಾಗಿದೆ ಎಂದರು

ದೇವರಾಜು ಆಕಾಶವಾಣಿಗೆ ಮಾಹಿತಿ ನೀಡಿದ್ದಾರೆ